ಿಂಗೆ ಚೀನಾದೊಂದಿಗೆ ರಾಜತಾಂತ್ರಿಕ ಸೇನಾ ಮಟ್ಟದ ಮಾತುಕತೆ ಮುಂದುವರಿಕೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್

ಸಭೆಗೆ ಬಿಜೆಪಿ ಕಾಂಗ್ರೆಸ್ ಎಎಪಿ ಮತ್ತು ಬಿಎಸ್ ಪಿ ಪಕ್ಷಗಳ ಮುಖಂಡರಿಗೆ ಆಹ್ವಾನ ನೀಡಲಾಗಿದೆ

ಈ ಹಿನ್ನೆಲೆಯಲ್ಲಿ ಕೇಂದ್ರ ಆರೋಗ್ಗ ಮತ್ತು ಕುಟುಂಬ ಕಲ್ಲಾಣ ಸಚಿವ ಡಾ

ಕೊವಿಡ್ ಸೋಂಕು ಇಡೀ ದೇತದಲ್ಲೇ ಹೆಚ್ಚಾಗುತ್ತಿರುವ ಸಮಯದಲ್ಲಿ ಕೊರೊನಾ ವೈರಸ್ ಪರಡುವುದನ್ನು ತಡೆಯಲು ಪರಸ್ವರ ಸಮನ್ನಯದಿಂದ ಕೆಲಸ ಮಾಡುವಂತೆ ದೆಹಲಿ ಸರ್ಕಾರ ಮತ್ತು ಅಲ್ಲಿನ ಮೂರು ನಗರಪಾಲಿಕೆಗಳಗೆ ಅಮಿತ್ ಶಾ ಸೂಚಿಸಿದ್ದಾರೆ ಕೊರೊನಾ ವಿರುದ್ದದ ಹೋರಾಟವನ್ನು ಪರಸ್ವರ ಸಮನ್ವಯದಿಂದ ಗೆಲ್ಲುವುದು ಈ ಸಭೆಯ ಮುಖ್ಯ ಉದ್ಗೇಶವಾಗಿದೆ ಎಂದು ಅಮಿತ್ ಶಾ ಹೇಳಿದ್ದಾರೆ

ಸರಿಯಾದ ಸಮಯದಲ್ಲಿ ಸೋಂಕಿತರನ್ನು ಪತ್ತೆಹಚ್ಚಿ ಅವರಿಗೆ ಸೂಕ್ತ ವೈದ್ವಕೀಯ ಚಿಕಿತ್ಸೆ ನೀಡಲಾಗುತ್ತಿದೆ

ಸೋಂಕಿನಿಂದ ಐವರು ಮೃತಪಟ್ಟದ್ದಾರೆ

ಭಾರತದಲ್ಲಿ ಕೊವಿಡ್ ನಿರ್ವಹಣೆ ಕುರಿತು ಪ್ರಧಾನಿ ನರೇಂದ್ರಮೋದಿ ಹಿರಿಯ ಸಚಿವರು ಮತ್ತು ಅಧಿಕಾರಿಗಳೊಂದಿಗೆ ಸಮಗ್ರ ಚರ್ಚೆ ನಡೆಸಿದರು ಸಭೆಯಲ್ಲಿ ರಾಷ್ಟಮಟ್ಟದಲ್ಲಿನ ಸದ್ಯದ ಪರಿಸ್ತಿತಿ ಮತ್ತು ಸಿದ್ದತೆಗಳ ಕುರಿತು ಪರಿಶೀಲಿಸಲಾಯಿತು ದೆಹಲಿ ಸೇರಿದಂತೆ ವಿವಿಧ ಕಾಜ್ಲಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿನ ಪರಿಸ್ತಿತಿಯನ್ನೂ ಪರಾಮರ್ಶಿಸಲಾಯಿತು ರಾಜ್ಯಗಳು ಮತ್ತು ಕೇಂದ್ರಾಡಳತ ಪ್ರದೇಶಗಳೊಂದಿಗೆ ಸಮಾಲೋಚಿಸಿ ತುರ್ತು ಯೋಜನೆ ರೂಪಿಸುವಂತೆ ಪ್ರಧಾನಮಂತ್ರಿಯವರು ಆರೋಗ್ಲ ಸಚಿವಾಲಯದ ಅಧಿಕಾರಿಗಳಿಗೆ ಸೂಚಿಸಿದರು ಕೇಂದ್ರ ಗೃಹಸಚಿವರು ಆರೋಗ್ಯ ಸಚಿವರು ಪ್ರಧಾನಮಂತ್ರಿಯವರ ಮುಖ್ಯ ಕಾರ್ಯದರ್ಶಿ ಸಂಪುಟ ಕಾರ್ಯದರ್ಶಿ ಆರೋಗ್ಯ ಕಾರ್ಯದರ್ಶಿ ಐಸಿಎಂಆರ್ನ ಮಹಾನಿರ್ದೇಶಕರು ಉನ್ನತಮಟ್ಟದ ತಂಡಗಳ ಅಧಿಕಾರಿಗಳು ಸಭೆಯಲ್ಲಿ ಪಾಲ್ಗೊಂಡಿದ್ದರು ಸದ್ಲದ ಪರಿಸ್ಥಿತಿ ಹಾಗೂ ಮಧ್ಲಮಾವಧಿಯಲ್ಲಿ ಕೋವಿಡ್ ಪ್ರಕರಣಗಳ ಸನ್ನಿವೇಶ ಕುರಿತಂತೆ ವೈದ್ಲಕೀಯ ತುರ್ತು ನಿರ್ವಹಣೆ ಯೋಜನೆ ಕುರಿತ ಉನ್ನತಮಟ್ಲದ ಸಂಚಾಲಕ ಮತ್ತು ನೀತಿ ಆಯೋಗದ ಸದಸ್ನ ಡಾ ವಿನೋದ್ಪಾಲ್ ಅವರು ಸಮಗ್ರ ಪ್ರಾತ್ಯಕ್ಷಿಕೆ ನೀಡಿದರು ನಗರ ಮತ್ತು ಜಿಲ್ಲಾಮಟ್ಟದಲ್ಲಿ ಆಸ್ಪತ್ರೆಗಳು ಮತ್ತು ಪ್ರತ್ಯೇಕ ವಾರ್ಡ್ಗಳ ಅಗತ್ಯತೆಗಳ ಕುರಿತಂತೆ ರಚಿಸಲಾಗಿರುವ ಉನ್ನತಮಟ್ಟದ ಸಮಿತಿಯ ಶಿಫಾರಸ್ಸುಗಳ ಬಗ್ಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪರಿತೀಲಿಸಿದರು

ಜಿಲ್ಲೆಗಳು ಮತ್ತು ನಗರಗಳ ಅತ್ಯುತ್ತಮ ಕಾರ್ಯಕ್ರಮಗಳನ್ನು ಪ್ರಧಾನಮಂತ್ರಿ ಮೋದಿ ಪ್ರಶಂಸಿಸಿದರು

ಕೊರೊನ ಸೋಂಕು ತೀವ್ರವಾಗಿರುವ ರಾಷ್ಷ ರಾಜಧಾನಿ ದೆಹಲಿಯಲ್ಲಿ ಕೊವಿಡ್ ಪರೀಕ್ಷೆಗಳನ್ನು ಹೆಚ್ಚಸಲಾಗುವುದು

ಕಂಟೈನ್ಮೆಂಟ್ ವಲಯಗಳಲ್ಲಿ ಪ್ರತಿ ಮತಗಟ್ಟೆಯಲ್ಲೂ ಪರೀಕ್ಷೆಗಳನ್ನು ನಡೆಸಲಾಗುವುದು ಎಂದು ಗೃಹ ಸಚಿವರು ತಿಳಿಸಿದ್ದಾರೆ ದೆಹಲಿ ಲೆಫ್ಟಿನೆಂಟ್ ಗವರ್ನರ್ ಅನಿಲ್ ಬೈಜಾಲ್ ಮುಖ್ಯಮಂತ್ರಿ ಅರವಿಂದ್ ಕೇಜ್ರವಾಲ್ ಮತ್ತು ಉನ್ನತ ಅಧಿಕಾರಿಗಳೊಂದಿಗೆ ಗೃಹ ಸಚಿವ ಅಮಿತ್ ಶಾ ಪರಿಸ್ಥಿತಿಯ ಪರಾಮರ್ಶೆ ನಡೆಸಿದರು

ಈ ಬೋಗಿಗಳಲ್ಲಿ ಚಿಕಿತ್ಸೆಗೆ ಎಲ್ಲಾ ಸೌಲಭ್ಯಗಳು ಇರಲಿವೆ

ದೆಹಲಿಗೆ ಅಗತ್ಯವಿರುವ ಅಮ್ಲಜನಕ ಸಿಲಿಂಡರ್ಗಳು ವೆಂಟಲೇಟರ್ಗಳು ಮತ್ತಿತರ ವೈದ್ಯಕೀಯ ಸಾಧನಗಳನ್ನು ಒದಗಿಸಲಾಗುವುದು ದೆಹಲಿಯ ಕಂಟೈನ್ಮೆಂಟ್ ವಲಯಗಳಲ್ಲಿ ಪ್ರತಿಯೊಬ್ಬರ ಸಮಗ್ರ ಆರೋಗ್ಯ ಸಮೀಕ್ಷೆ ನಡೆಸಲಾಗುವುದು ಇದರ ವರದಿ ಒಂದು ವಾರದೊಳಗೆ ಬರಲಿದೆ ಸಭೆಯಲ್ಲಿ ತೆಗೆದುಕೊಂಡ ಎಲ್ಲಾ ನಿರ್ಧಾರಗಳನ್ನು ತಳಪಂತದಲ್ಲಿ ಜಾರಿಯಾಗಲು ಸಂಬಂಧಿಸಿದ ಇಲಾಖೆಗಳು ಮತ್ತು ತಜ್ಞರಿಗೆ ಸೂಚಿಸಲಾಗಿದೆ ಎಂದು ಅವರು ಹೇಳಿದ್ದಾರೆ ಕೊರೊನ ಪೀಡಿತ ದೆಹಲಿ ಸರ್ಕಾರಕ್ಕೆ ನೆರವಾಗಲು ಅರುಣಾಚಲ ಪ್ರದೇಶದ ನಾಲ್ವರು ಐಎಎಸ್ ಅಧಿಕಾರಿಗಳನ್ನು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ವರ್ಗಾವಣೆ ಮಾಡಿ ಆದೇಶಿಸಿದ್ದಾರೆ ಅಲ್ಲದೆ ಕೇಂದ್ರದ ಇಬ್ಬರು ಉನ್ನತ ಅಧಿಕಾರಿಗಳನ್ನೂ ದೆಹಲಿಗೆ ನಿಯೋಜಿಸಲಾಗಿದೆ

ಗುಜರಾತ್ನಲ್ಲಿ ಲಘು ಭೂಕಂಪ ಸಂಭವಿಸಿದ್ದು ಜನತೆಯಲ್ಲಿ ಭೀತಿಯ ವಾತವರಣ ನಿರ್ಮಾಣವಾಗಿದೆ

ಗುಜರಾತ್ ಮುಖ್ಯಮಂತ್ರಿ ವಿಜಯ್ ರೂಪಾನಿ ಅವರು ರಾಜಕೋಟ್ ಕಛ್ ಹಾಗೂ ಪಠಾಣ್ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಜೊತೆ ಮಾತುಕತೆ ನಡೆಸಿ ಪರಿಸ್ಥಿತಿಯ ವರದಿ ಪಡೆದಿದ್ದಾರೆ ಈ ಬಗ್ಗೆ ಟ್ವೀಟ್ ಮಾಡಿರುವ ಗುಜರಾತ್ ಸಿಎಂ ಕಚೇರಿ ಮುಖ್ಯಮಂತ್ರಿ ವಿಜಯ್ ರೂಪಾನಿ ತಕ್ಷಣವೇ ರಾಜಕೋಟ್ ಕಛ್ ಮತ್ತು ಪಠಾಣ್ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳ ಜೊತೆ ದೂರವಾಣಿ ಮೂಲಕ ಮಾತುಕತೆ ನಡೆದಿದ್ದು ಪರಿಸ್ಥಿತಿಯ ವರದಿ ಪಡೆದುಕೊಂಡಿದ್ದಾರೆ ಎಂದು ಹೇಳಿದೆ

ಭಾರತದೊಂದಿಗೆ ಮಾತುಕತೆಯ ಮೂಲಕ ಬಿಕ್ಕಟ್ಟು ಬಗೆಹರಿಸಿಕೊಳ್ಳುವ ಇಚ್ಛೆಯನ್ನು ಚೀನಾ ವ್ಯಕ್ತಪಡಿಸಿದೆ ಎಂದು ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದರು ಭಾರತ ತನ್ನ ರಾಷ್ಟೀಯ ಜನತೆಯ ವಿಷಯದಲ್ಲಿ ಎಂದಿಗೂ ರಾಜೀ ಮಾಡಿಕೊಳ್ಳುವುದಿಲ್ಲ ಎಂದು ರಕ್ಷಣಾ ಸಚಿವರು ಸ್ಪಷ್ಟಪಡಿಸಿದ್ದಾರೆ

ಜಮ್ಮ ಕಾಶ್ಮೀರದಲ್ಲಿನ ಅಭಿವೃದ್ಧಿಯನ್ನು ನೋಡಿ ಪಾಕ್ ಆಕ್ರಮಿತ ಕಾಶ್ಮೀರದ ಜನರೂ ಸಹ ತಾವು ಭಾರತದ ಭಾಗವಾಗಲು ಮುಂದಾಗಿದ್ದಾರೆ ಎಂದು ತಿಳಿಸಿದ್ದಾರೆ ಕೋವಿಡ್ನ ಪರಿಸ್ಥಿತಿ ಪ್ರಧಾನಮಂತ್ರಿಯವರ ನಾಯಕತ್ವವನ್ನು ವಿಶ್ವಮಟ್ಟದಲ್ಲೂ ಪ್ರಶಂಸಿಸಲಾಗುತ್ತಿದೆ ಪ್ರಧಾನಮಂತ್ರಿ ಕೋವಿಡ್ ಬಿಕ್ಟಟನ್ನು ಸವಾಲಾಗಿ ಸ್ವೀಕರಿಸಿದ್ದು ಅನೇಕ ಪ್ರಮುಖ ನಿರ್ಧಾರ ತೆಗೆದುಕೊಂಡಿದ್ದಾರೆ ಕೋವಿಡ್ ಬಿಕಟ್ಟನಿಂದ ಆರ್ಥಿಕತೆಯ ಮೇಲೆ ಕೆಟ್ಟ ಪರಿಣಾಮ ಉಂಟಾಗಿದೆ ಇದಕ್ಕೆ ಈಗಾಗಲೇ ಆರ್ಥಿಕ ಸುಧಾರಣೆ ಕ್ರಮಗಳನ್ನು ಅನುಷ್ಠಾನಕ್ಕೆ ತರಲು ಎಲ್ಲ ಕ್ರಮ ಕೈಗೊಳ್ಳಲಾಗಿದೆ ಎಂದು ರಾಜ್ನಾಥ್ ಸಿಂಗ್ ಹೇಳಿದರು ಭಾರತದ ಮೊದಲ ಸಾಂಕ್ರಾಮಿಕ ರೋಗ ತಪಾಸಣೆಯ ಪ್ರಯೋಗಾಲಯ ಸಿದ್ಧವಾಗಿದೆ ಈ ಕ್ಷಿಪ್ರ ಪ್ರತಿಕ್ರಿಯೆ ಮೊಬೈಲ್ ಪ್ರಯೋಗಾಲಯವು ಸರ್ಕಾರದ ಆತ್ಮ ನಿರ್ಭರ ಭಾರತ್ನ ಒಂದು ಭಾಗವಾಗಿದೆ